ಜಮ್ಮು ಕಾತ್ಮೀರದ ಗುಲ್ಜಾರ್ಗ್ನಲ್ಲಿ ಮೊಟ್ಟಮೊದಲ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟ ಇಂದಿನಿಂದ ಆರಂಭ

ಜನೌಷಧಿ ದಿನಾಚರಣೆಯ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿಗಳು ತಮ್ನ ಸರ್ಕಾರದ ಈ ಮಹಾತ್ನಾಕಾಂಕ್ಲಿ ಯೋಜನೆ ದೇಶವಾಸಿಗಳ ಆರ್ಥಿಕ ಪರಿಸ್ತಿತ ಏನೇ ಇದ್ದರೂ ಪ್ರತಿಯೊಬ್ಬರೂ ಕ್ಕೆಗೆಟಕುವ ಬೆಲೆಗಳಲ್ಲಿ ಗುಣಮಟ್ಟದ ಡಿಷಧಿಗಳನ್ನು ಪಡೆಯಲು ಅವಕಾಶ ಕಲ್ಪಿಸಿದೆ ಎಂದು ಹೇಳದರು

ಈ ದಿಷಧಿಗಳನ್ನು ಗರಿಷ್ಟ ಗುಣಮಟ್ಲ ಪರೀಕ್ಷಿಸುವ ಪ್ರಯೋಗಾಲಯಗಳಲ್ಲಿ ಪರೀಕ್ಷಿಸಿದ್ದು ಟಿಷಧಿಗಳು ಸಂಪೂರ್ಣ ಸುರಕ್ಷಿತವಾಗಿವೆ ಎಂದು ಮೋದಿ ವಿವರಿಸಿದರು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಅತ್ಯುತ್ತಮ ಆರೋಗ್ಯ ರಕ್ಷಣೆ ವ್ಯವಸ್ಥೆಯನ್ನು ಕಲ್ಪಿಸಲು ತಮ್ಮ ಸರ್ಕಾರ ಬದ್ದವಾಗಿದೆ ಎಂದು ಅವರು ಭರವಸೆ ನೀಡಿದರು ಜನರಿಗೆ ಸಕಲ ವ್ಯವಸ್ಥೆಗಳರುವ ಆಸ್ತ್ರೆಗಳು ತಜ್ಜ ವೈದ್ಯಕೀಯ ಸಿಬ್ಬಂದಿ ಹಾಗೂ ಕೈಗೆಟಕುವ ದರಗಳಲ್ಲಿ ಚಿಕಿತ್ಸೆ ಒದಗಿಸುವಲ್ಲಿ ಯಾವುದೇ ಅಡೆತಡೆಯಾಗದಂತೆ ಸರ್ಕಾರ ಎಚ್ಚರ ವಹಿಸಿದೆ ಜನೌಷಧಿ ದಿನಾಚರಣೆಯ ಸಂದರ್ಭದಲ್ಲಿ ಸರ್ಕಾರಿ ಆಸ್ತ್ರೆಗಳು ಮತ್ತು ವೈದ್ಧರಿಗೆ ಪ್ರತಿಯೊಬ್ಲ ನಾಗರಿಕನಿಗೂ ಅತ್ಯುತ್ತಮ ಆರೋಗ್ಲ ರಕ್ಷಣೆಯ ಖಾತರಿಗಾಗಿ ಜನರಿಕ್ ಡಿಪಧಗಳನ್ನು ತಿಫಾರಸ್ತು ಮಾಡುವಂತೆ ಸೂಚಿಸಲಾಗಿದೆ ಎಂದು ಅವರು ಹೇಳದರು ಇದೇ ಸಂದರ್ಭದಲ್ಲಿ ಕೊರೊನಾ ಸೋಂಕಿನ ವಿಷಯ ಪ್ರಸ್ತಾಪಿಸಿದ ಪ್ರಧಾನ ಮಂತ್ರಿ ಜನರು ಈ ಬಗ್ಗೆ ಆತಂಕ ಪಡಬೇಕಾಗಿಲ್ಲ ಸೋಂಕು ತಗುಲುವ ಸಾಧ್ಯತೆಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡುವಲ್ಲಿ ಕೈ ಕುಲುಕುವ ಬದಲು ಭಾರತೀಯ ಸಂಪ್ರದಾಯದಂತೆ ನಮಸ್ನರ ಎಂದು ಹೇಳುವುದು ಅತ್ತುತ್ತಮ ಮುನ್ನೆಚ್ಲರಿಕೆ ಕ್ರಮವಾಗಿದೆ ಎಂದು ಸಲಹೆ ನೀಡಿದರು ಜ್ಲರ ಕೆಮ್ನು ಗಂಟಲ ಸೋಂಕು ಮೊದಲಾದ ಲಕ್ಷಣವಿದ್ದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಸ್ವಯಂ ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸಬಾರದು ಎಂದು ಮನವಿ ಮಾಡಿದರು ಜನೌಷಧಿ ಕೇಂದ್ರಗಳು ವಿಶ್ವದಲ್ಲೆ ಅತ್ಯಂತ ದೊಡ್ಡ ಚಿಲ್ಲರೆ ಔಷಧಿ ಮಾರಾಟ ಜಾಲವೆಂದು ಪರಿಗಣಿಸಲ್ಪಟ್ಲದ್ಲು

ಜನೌಪಧಿ ಕೇಂದ್ರಗಳು ಸ್ವ ಉದ್ಯೋಗದ ವಿಶ್ವಾಸಾರ್ಹ ಮೂಲವಾಗಿಯೂ ಕಾರ್ಯನಿರ್ವಹಿಸುತ್ತಿವೆ ಸಾವಿರಾರು ಜನರಿಗೆ ಸ್ಥಿರವಾದ ಮತ್ತು ನಿಯಮಿತ ಗಳಿಕೆಗೂ ನೆರವಾಗುತ್ತಿವೆ

ಜನರು ಆತಂಕ ಪಡಬೇಕಾಗಿಲ್ಲ ಆದರೆ ಸೋಂಕು ತಗುಲದಂತೆ ಸ್ತತಃ ಜಾಗ್ರತೆ ವಹಿಸಲು ಆರೋಗ್ಯ ಸಚಿವಾಲಯ ಸೂಚಿಸಿರುವ ಸರಳ ಸಲಹೆಗಳನ್ನು ಅಗತ್ನವಾಗಿ ಪಾಲಿಸಬೇಕು ಎಂದು ಸಮಾಚಾರ ಮತ್ತು ಪ್ರಸಾರ ಖಾತೆಯ ಸಚಿವ ಪ್ರಕಾಶ್ ಜಾವಡೇಕರ್ ಮನವಿ ಮಾಡಿದ್ದಾರೆ ಪರಿಚಿತರನ್ನು ಭೇಟಿಯಾದಾಗ ಕ್ಷೆ ಕುಲುಕುವ ಬದಲು ನಮಸ್ಥಾರ ಎಂದು ಹೇಳುವುದು

ಜ್ಲರ್ ಕೆಮ್ನ ಅಥವಾ ಗಂಟಲ ಸೋಂಕು ಮೊದಲಾದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ವೈದ್ಯರ ಸಲಹೆ ಪಡೆಯಬೇಕು ಹೆಚ್ಚು ಜನರು ಒಂದೆಡೆ ಸೇರುವ ಸಮಾರಂಭಗಳಿಂದ ಕೆಲವು ದಿನಗಳ ಮಟ್ಟಿಗೆ ದೂರ ಇರುವುದು ಉತ್ತಮ ಎಂದೂ ಸಹ ಸಚಿವ ಜಾವಡೇಕರ್ ತಿಳಿಸಿದ್ದಾರೆ ದೇಶದಲ್ಲಿ ಕೊರೊನಾ ಸೋಂಕು ಪರಿಸ್ಥಿತಿ ಕುರಿತಂತೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಇಂದು ಬೆಳಗ್ಗೆ ಆರೋಗ್ಗ ಸಚಿವ ಡಾ ಹರ್ಷವರ್ಧನ್ ಅವರನ್ನು ಭೇಟಿಯಾಗಿ ಮಾಹಿತಿ ಪಡೆದರು

ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ತಿ ಅವರನ್ನು ಕೂಡ ಈ ಸಭೆಗೆ ಕರೆಯಲಾಗಿತ್ತು ದೇಶದಲ್ಲಿ ಕೊರೊನಾ ಸೋಂಕನ್ನು ನಿಯಂತ್ರಣದಲ್ಲಿ ಇರಿಸಲು ಅನುಸರಿಸಬೇಕಾದ ವೈಯಕ್ತಿಕ ಮುನ್ನೆಚ್ಗರಿಕೆ ತ್ರಮಗಳ ಬಗ್ಗೆ ಪ್ರಾದೇಶಿಕ ಭಾಷೆಗಳಲ್ಲಿ ಜನರಿಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳಗೆ ಸೂಚಿಸಲಾಗಿದೆ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಮುಖಗವಸುಗಳಿಗೆ ನಿಗದಿಗಿಂತ ಹೆಚ್ಚಿನ ದರ ವಿಧಿಸುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಆರೋಗ್ಯ ಸಚಿವ ಡಾ

ಸಾಮಾನ್ಯ ದರಕ್ಕಂತ ಹೆಚ್ಚಿನ ದರಗಳಲ್ಲಿ ಮಾಸ್ಪೆಗಳನ್ನು ಟಿಷಧ ವ್ಯಾಪಾರಿಗಳು ಮಾರಾಟ ಮಾಡುತ್ತಿದ್ದಾರೆ ಎಂಬ ವರದಿಗಳ ಹಿನ್ನೆಲೆಯಲ್ಲಿ ಅವರು ಈ ಸೂಚನೆ ನೀಡಿದ್ದಾರೆ

ಪರ್ಷವರ್ಧನ್ ಅವರು ನಿನೈ ವಿಡಿಯೋ ಕಾನ್ಸರೆನ್ ಮೂಲಕ ಎಲ್ಲಾ ರಾಜ್ಯಗಳು ಹಾಗೂ ಕೇಂದಾಡಳತ ಪ್ರದೇಶಗಳ ಆರೋಗ್ಯ ಸಚಿವರು ಹಾಗೂ ಕೇಂದ್ರ ಸಚಿವರುಗಳು ಮತ್ತು ಮುಖ್ಯ ಕಾರ್ಯದರ್ತಿಗಳ ಜೊತೆ ಸಂವಾದ ನಡೆಸಿದರು ಸೋಂಕು ಪರಡದಂತೆ ಕೈಗೊಂಡಿರುವ ಮುನ್ನೆಚ್ಲರಿಕೆ ಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಹೆಚ್ಚಿನ ಒತ್ತು ನೀಡಬೇಕು ಎಂದು ಸೂಚಿಸಿದರು

ಕೇಬಲ್ ಚೆಲಿವಿಷನ್ ನೆಟ್ವರ್ಕ್ ನಿಯಮಾವಳಗಳಗೆ ವಿರೋಧವಾಗಿ ದೆಹಲಿಯ ಈಶಾನ್ಯ ಭಾಗದಲ್ಲಿ ನಡೆದ ಹಿಂಸಾಚಾರದ ಕುರಿತ ಸುದ್ಗಗಳನ್ನು ವಾಹಿನಿಗಳು ಪ್ರಸಾರ ಮಾಡಿದ್ಗರಿಂದ ನಿನ್ನೆ ಸಚಿವಾಲಯ ಇವುಗಳ ಮೇಲೆ ನಿರ್ಬಂಧ ವಿಧಿಸಿತ್ತು ಕೊರೊನಾ ಸೋಂಕಿನ ಹಿನ್ನೆಲೆಯಲ್ಲಿ ಜಮ್ನ ಮತ್ತು ಕಾಶ್ನೀರದ ಜಮ್ನ ಹಾಗೂ ಸಾಂಬಾ ಜಲ್ಲೆಗಳಲ್ಲಿ ಇಬ್ಲರಿಗೆ ಸೋಂಕು ತಗುಲಿರುವ ಸಂದೇಹದ ಮೇಲೆ ಎಲ್ಲಾ ಪ್ರಾಥಮಿಕ ಶಾಲೆಗಳಿಗೆ ರಜೆ ನೀಡಲಾಗಿದೆ ತೀವ್ರ ಜ್ವರದಿಂದ ಬಳಲುತ್ತಿದ್ದ ಅವರನ್ನು ಜಮ್ನು ಸರ್ಕಾರಿ ವೈದ್ಯಕೀಯ ಕಾಲೇಜನ ತೀವ್ರ ನಿಗಾ ಘಟಕದಲ್ಲಿ ಪ್ರತ್ಯೇಕವಾಗಿ ಇರಿಸಲಾಗಿದೆ ಅವರ ಆರೋಗ್ಯ ಸ್ಹಿತಿ ಸ್ಹಿರವಾಗಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಅಗತ್ಯ ನಿಯಮಗಳನ್ನು ಪಾಲಿಸಲಾಗುತ್ತಿದೆ ಎಂದು ಅಲ್ಲಿಯ ಸರ್ಕಾರದ ವಕ್ತಾರ ರೋಹಿತ್ ಕನ್ನಾಲ್ ಮಾಹಿತಿ ನೀಡಿದ್ದಾರೆ

ಉತ್ತರ ಪ್ರದೇಶದಲ್ಲಿ

ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ತಾಪಮಾನ ಸಾಮಾನ್ಯ ಮಟ್ಟಕ್ಕಿಂತ ಕೆಳಗಿಳಿಗಿದೆ ಬಿರುಗಾಳ ಹಾಗೂ ಆಲಿಕಲ್ಲಿನಿಂದ ಕೂಡಿದ ಮಳೆಯಿಂದಾಗಿ ಜೀವಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟವಾಗಿದೆ ರಾಜ್ಯದಲ್ಲಿ ಮಳೆ ಸಂಬಂಧಿ ಫಟನೆಗಳಲ್ಲಿ ಕನಿಷ್ಟ ಒಂಬತ್ತು ಮಂದಿ ಮೃತಪಟ್ಟದ್ಲು ಬೆಳೆಗಳಗೂ ಹಾನಿಯುಂಟಾಗಿದೆ ಡಿಎಂಕೆ ಪಕ್ಷದ ಪ್ರಧಾನ ಕಾರ್ಯದರ್ತಿ ಕೆ ಅನ್ಸಳಗನ್ ಇಂದು ಬೆಳಗ್ಗೆ ನಿಧನ ಹೊಂದಿದರು

ಹಲವು ದಿನಗಳಂದ ಅವರು ಅನಾರೋಗ್ತ ಪೀಡಿತರಾಗಿದ್ದರು

ಅನ್ಸಳಗನ್ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರು ಅಂತಿಮ ನಮನ ಸಲ್ಲಿಸುವುದಕ್ನಾಗಿ ಚೆನ್ನೈನ ಅವರ ನಿವಾಸದಲ್ಲಿ ಇರಿಸಲಾಗಿದೆ

ಆ ಬ್ಲಾಂಕ್ ಶಾಖೆಗಳಲ್ಲಿ ಅವರ ಪಣ ಸುರಕ್ಷಿತವಾಗಿದೆ ಆರ್ಬಿಐ ಈ ಬಿಕ್ಟ್ಗೆ ಶೀಫು ಪರಿಹಾರ ಕಂಡು ಹಿಡಿಯುವ ನಿಟ್ಟನಲ್ಲಿ ಕಾರ್ಯೋನ್ನುಖವಾಗಿದೆ ಎಂದು ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ

ದೆಹಲಿಯಲ್ಲಿ ಸುದ್ಲಿಗಾರರಿಗೆ ಈ ಕುರಿತು ಮಾಹಿತಿ ನೀಡಿದ ಅವರು ಯೆಸ್ ಬ್ಲಾಂಕ್ ಉದ್ದೋಗಿಗಳಿಗೆ ಒಂದು ವರ್ಷದ ಉದ್ದೋಗ ಹಾಗೂ ವೇತನ ಬಾತ್ರಿಪಡಿಸಿದ್ಲು ಹೂಡಿಕೆ ಮತ್ತು ಸಾಲಗಳು ಬಾಧಿಸಲ್ಲಡುವುದಿಲ್ಲ ಎಂಬುದಾಗಿ ತಿಳಿಸಿದ್ದಾರೆ

ಸಮಸ್ಥೆಗೆ ಕಾರಣರಾಗಿರುವ ವ್ಯಕ್ತಿಗಳನ್ನು ಪತ್ತೆ ಮಾಡುವಂತೆ ಸರ್ಕಾರ ಸೂಚಿಸಿದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು

ನಿನ್ನೆ ನಡೆದ ಈ ದಾಳಿಯಲ್ಲಿ ಪತ್ತಾರು ಮಂದಿ ತೀವ್ರವಾಗಿ ಗಾಯಗೊಂಡಿದ್ಗಾರೆ ಭಯೋತ್ವಾದಕರ ವಿರುದ್ಲ ಅಂತಾರಾಷ್ಷೀಯ ಸಮುದಾಯ ಒಗ್ಗಟ್ಟಿನಿಂದ ಹೋರಾಡಬೇಕಾಗಿದೆ ದಾಳಿಗೆ ಕಾರಣರಾದವರು ಹಾಗೂ ಅವರ ಪ್ರಾಯೋಜಕರನ್ನು ಶಿಕ್ಸಿಸಬೇಕಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದೆ ಈ ದಾಳಿಯನ್ನು ತಾನು ನಡೆಸಿರುವುದಾಗಿ ಇಸ್ಲಾಮಿಕ್ ಸ್ಲೇಟ್ ಉಗ್ರರ ಗುಂಪು ತನ್ನ ವೆಬ್ಸೈಟ್ನಲ್ಲಿ ಹೇಳಿಕೊಂಡಿದೆ ಆಫ್ರಾನಿಸ್ತಾನದ ರಾಷ್ಲಾಧ್ಯಕ್ಷ ಆಶ್ರಫ್ ಗನಿ ಅವರು ಸಹ ದಾಳಿ ಪ್ರಕರಣವನ್ನು ಬಲವಾಗಿ ಖಂಡಿಸಿದ್ದು ಇದು ಮಾನವೀಯತೆಯ ವಿರುದ್ದದ ದೊಡ್ಡ ಅಪರಾಧವಾಗಿದೆ ಎಂದು ಹೇಳದ್ದಾರೆ

ಹಿಮದ ಚಾದರವನ್ನು ಹೊದ್ದಿರುವ ಗುಲ್ನಾರ್ಗ್ನಲ್ಲಿ ವರ್ಣರಂಜಿತ ಸ್ಥಳೀಯ ಜನಪದ ಕಲಾವಿದರಿಂದ ಸಾಂಸ್ತಿಕ ಕಾರ್ಯಕ್ರಮಗಳು ನಡೆದವು ಕ್ರೀಡಾಪಟುಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು

ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ತ್ರೀಡಾ ಇಲಾಖೆಯ ಸಹಭಾಗಿತ್ವದಲ್ಲಿ ಜಮ್ನು ಮತ್ತು ಕಾತ್ನೀರ ಕ್ರೀಡಾಮಂಡಳಿ ಇದನ್ನು ಆಯೋಜಿಸಿದೆ